ತಮಿಳುನಾಡು ಸರ್ಕಾರದ ನೌಕರರು ಮತ್ತು ಸಿಬ್ಲಂದಿಯ ಸೇವಾ ಹಿರಿತನ ಮತ್ತು ಬಡ್ಡಿಗೆ ಮೀಸಲಾತಿ ಅನುಸರಣೆ ಕಾನೂನುಬಾಹಿರ ಮದ್ರಾಸ್ ಹೈಕೋರ್ಟ್ ತೀರ್ಮ

ರಾಷ್ಷೀಯ ಪ್ರತಿಕಾ ದಿನದ ಅಂಗವಾಗಿ ಮಾಧ್ಯಮ ಸಮುದಾಯಕ್ಷೆ ಶುಭಾಶಯ ಕೋರಿದ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್

ವೆಂಕಯ್ತ ನಾಯ್ನು ಅವರು ನಾಳೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸರ್ಕಾರವು ಸಹ ನಾಳೆ ಸರ್ವಪಕ್ಷ ಸಭೆ ನಡೆಸಲಿದ್ದು

ರಾಜ್ಯ ಸರ್ಕಾರಿ ಸಿಬ್ಲಂದಿಯ ಬಡ್ತಿಗೆ ಮೀಸಲಾತಿ ಬಳಸಿರುವುದನ್ನು ಶ್ರತ್ನಿಸಿ ಸಲ್ಲಿಸಲಾಗಿದ್ದ ಮನವಿಯ ಎಚಾರಣೆ ನಡೆಸಿದ ವಿಭಾಗೀಯ ಪೀಠದ ನ್ನಾಯಮೂರ್ತಿ ಎಂ ಸುಂದರೇಶ್ ಮತ್ತು ಟೀಕಾ ರಾಮನ್ ಈ ತೀರ್ಪು ನೀಡಿದ್ದಾರೆ ರಾಜ್ಯ ಸರ್ಕಾರಿ ಸಿಬ್ಲಂದಿಯ ನೇಮಕಕ್ಕೆ ಇರುವ ಮೀಸಲಾತಿ ರೋಸ್ಸರ್ ವ್ಯವಸ್ಥೆಯನ್ನು ಸೇವಾ ಹಿರಿತನ ಮತ್ತು ಬಡ್ತಿಗೂ ವಿಸ್ತರಣೆ ಮಾಡಕೂಡದು ಸೇವಾ ಹಿರಿತನವನ್ನು ಅರ್ಹತೆ ಆಧಾರದ ಮೇಲೆ ನಿಗದಿ ಮಾಡಬೇಕು ಎಂದು ತಿಳಿಸಿದೆ

ಮಹಾರಾಷ್ಷದಲ್ಲಿ ಇದೇ ಮೊದಲ ಬಾರಿಗೆ ಶಿವಸೇನಾ ಮತ್ತು ಎನ್ಸಿಪಿ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ರೂಪುಗೊಳ್ಳುತ್ತಿದೆ ಈ ಮೂರೂ ಪಕ್ಷಗಳ ಮೈತ್ರಿಯೊಂದಿಗೆ ರೂಪುಗೊಂಡಿರುವ ಸರ್ಕಾರ ತನ್ನ ಅಧಿಕಾರಾವಧಿ ಪೂರ್ಣಗೊಳಿಸಲಿದೆ ಎಂಬ ವಿಶ್ವಾಸವನ್ನು ಎನ್ಸಿಪಿ ಮುಖ್ಲಸ್ತ ಶರದ್ ಪವಾರ್ ನಿನ್ನೆ ವ್ಯಕ್ತಪಡಿಸಿದ್ದಾರೆ ಈ ಮೂರು ಪಕ್ಷಗಳ ನಿಯೋಗ ಇಂದು ರಾಜ್ಯಪಾಲ ಭಗತ್ಸಿಂಗ್ ಕೋಶಿಯಾರಿ ಅವರನ್ನು ಭೇಟಿಯಾಗಲಿದೆ ಮಳೆಬಾಧಿತ ರೈತರಿಗೆ ತಕ್ಷಣವೇ ಪರಿಹಾರ ದೊರಕಿಸುವ ನಿಟ್ಟನಲ್ಲಿ ಈ ಭೇಟಿ ನಿಗದಿಯಾಗಿದ್ಲು ಸರ್ಕಾರ ರಚನೆಯ ಕುರಿತು ಚರ್ಚಿಸಲು ಅಲ್ಲ ಎಂಬುದಾಗಿ ಪಕ್ಷಗಳೂ ಸ್ವಪ್ಪಡಿಸಿವೆ

ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದು ಕಡೆಯ ದಿನ

ದೆಹಲಿ ಪಂಜಾಬ್ ಪರಿಯಾಣ ಮತ್ತು ಉತ್ತರ ಪ್ರದೇಶ ಸರ್ಕಾರಗಳು ವಾಯು ಮಾಲಿನ್ಯ ತಗ್ಗಿಸುವ ನಿಟ್ಟನಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ನಿನ್ನೆ ಸುಪ್ರೀಂಕೋರ್ಟ್ ಗಂಭೀರವಾಗಿ ಗಮನಿಸಿದೆ

ಒಡಿತಾದ ಕರಾವಳಿ ಜೆಲ್ಲೆಗಳಲ್ಲಿ ಬುಲ್ಬುಲ್ ಚಂಡಮಾರುತ ತೀವ್ರ ಹಾನಿ ಉಂಟು ಮಾಡಿದ್ಲು

ಕರಾವಳಿ ಭಾಗದಲ್ಲಿ ವಿದ್ಯುತ್ ಮತ್ತು ದೂರವಾಣಿ ಸಂಪರ್ಕ ಮಾರ್ಗಗಳು ಹಾನಿಗೀಡಾಗಿವೆ ಭದ್ರಕ್ ಬಾಲ್ಸೋರ್ ಕೇಂದ್ರಪಾರ ಮತ್ತು ಜಗತ್ಸಿಂಗ್ಪುರ್ ಜಲ್ಲೆಗಳಲ್ಲಿ ಉಂಟಾಗಿರುವ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಹೇಲಿ ಫೋಷ್ರಾಯ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಸ್ಪಂದನಾತೀಲ ಪ್ರಜಾಸತ್ತೆಗೆ ಪ್ರತಿಕಾ ಸ್ನಾತಂತ್ರ್ನ ತೀರ ಅತ್ಯಗತ್ನ ಈ ನಿಟ್ಲನಲ್ಲಿ ಕೇಂದ್ರ ಸರ್ಕಾರ ಪ್ರತಿಕಾ ರಂಗಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತಿದೆ ಮಾಧ್ಯಮರಂಗಕ್ಕೆ ಟೀಕಸುವ ಅಧಿಕಾರವಿದೆ ಆದರೆ ಆದು ಸುಳ್ಳು ಸುದ್ದಿಗಳಿಗೆ ರಕ್ಷಣೆ ನೀಡಬಾರದು ಅಪಪ್ರಚಾರ ತಪ್ಪು ಮಾಹಿತಿಗಳನ್ನು ದೂರವಿಡಬೇಕು ಪ್ರತಿಯೊಂದು ಸ್ವಾತಂತ್ರ್ಯಕ್ಕೂ ನೈತಿಕತೆ ಅತ್ಯಗತ್ಯ ಎಂದು ಜಾವಡೇಕರ್ ತಿಳಿಸಿದರು

ರಫೇಲ್ ವ್ಯವಹಾರ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ಗಾಂಧಿ ನೀಡಿರುವ ಹೇಳಕೆ ದೇಶದ ಜನತೆಯನ್ನು ತಪ್ಪು ದಾರಿಗೆ ಎಳೆಯುತ್ತಿದೆ ಈ ನಿಟ್ಟನಲ್ಲಿ ರಾಹುಲ್ಗಾಂಧಿ ಜನತೆಯ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಇಂದು ದೇಶಾದ್ಯಂತ ಪ್ರತಿಭಟನೆ ಹಮ್ನಿಕೊಂಡಿದೆ ದೆಹಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ತಿ ಭೂಪೇಂದ್ರ ಯಾದವ್ ರಫೇಲ್ ವ್ಯವಹಾರದ ತೀರ್ಪು ಮರು ಪರಿತೀಲಿಸುವಂತೆ ಮಾಡಿದ್ದ ಮನವಿಯನ್ನು ಸುಪ್ರೀಂಕೋರ್ಟ್ ತಿರಸ್ಕರಿಸಿದ್ದೇ ರಾಹುಲ್ಗಾಂಧಿ ಸುಳ್ಳು ಹೇಳಕೆ ನೀಡಲು ಕಾರಣ ಎಂದರು ರಫೇಲ್ ವ್ಯವಹಾರ ಕುರಿತು ರಾಹುಲ್ ಮಾಡಿರುವ ಇಲ್ಲಸಲ್ಲದ ಆರೋಪಗಳನ್ನು ಖಂಡಿಸಿ ದೇಶಾದ್ಯಂತ ಇಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು

ಅನುರಾಧಾಮರ ಸಮೀಪ ಮತದಾರರನ್ನು ಕರೆದೊಯ್ಯುತ್ತಿದ್ದ ಬಸ್ಗಳನ್ನು ತಡೆದ ಅಪರಿಚಿತ ದುಷ್ಪರ್ಮಿಗಳು ಅವುಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಆದರೆ ಯಾವುದೇ ಅನಾಹುತ ವರದಿಯಾಗಿಲ್ಲ

ಅಧ್ಯಕ್ಷೀಯ ಚುನಾವಣೆಗೆ ಇಂದು ಬೆಳಗ್ಗೆ ಮತದಾನ ಆರಂಭವಾಗಿದ್ದು

ಮಾಜಿ ರಕ್ಷಣಾ ಕಾರ್ಯದರ್ತಿ ಗೊಟಬಾಯ ರಾಜಪಕ್ಷ ಮತ್ತು ಸಚಿವ ಸಜಿತ್ ಶ್ರೇಮದಾಸ ಅವರ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ

ಚೀನಾದ ಒಲಿಂಪಿಕ್ ವಿಜೇತ ಪಟು ಚೆನ್ಲಾಂಗ್ ಅವರು ಗಾಯಗೊಂಡು ಪಂದ್ಯಾವಳಿಯಿಂದ ಹೊರಬಿದ್ದ ನಂತರ ಕಿಡಂಬ ತ್ರೀಕಾಂತ್ ನಾಲ್ಗರ ಫಟ್ಟ ತಲುಪಿದರು

ಇಂದೋರ್ನಲ್ಲಿ ನಡೆಯುತ್ತಿರುವ ಭಾರತ ಬಾಂಗ್ಲಾದೇಶ ನಡುವಣ ್ರಿಕೆಟ್ ಟೆಸ್ಟ್ ಪಂದ್ಲದ ಮೂರನೇ ದಿನವಾದ ಇಂದು ಬಾಂಗ್ಲಾದೇಶ ತನ್ನ ಐದು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಪ್ನದಲ್ಲಿದೆ

ಬಾಂಗ್ಲಾದೇಶದಲ್ಲಿ ದಾಸ್ತಾನು ಕೊರತೆಯಿಂದ ಈರುಳ್ಳಿ ಬೆಲೆ ದಿಢೀರ್ ಏರಿಕೆ ಕಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಏರ್ ಕಾರ್ಗೊ ಮೂಲಕ ಈರುಳ್ಳ ತುರ್ತು ಆಮದಿಗೆ ನಿರ್ಧರಿಸಿದೆ ಈಜಪ್ಪ್ ಮತ್ತು ಟರ್ಕಿ ಮಾರುಕಟ್ಟೆಯಿಂದ ಸಾಕಷ್ಟು ಈರುಳ್ಳ ದಾಸ್ತಾನು ಮಾಡಲಾಗುವುದು ಎಂದು ಅಲ್ಲಿನ ವಾಣಿಜ್ಯ ಸಚಿವಾಲಯ ತಿಳಿಸಿದೆ ಬುಲ್ಬುಲ್ ಚಂಡಮಾರುತದ ಪರಿಣಾಮವಾಗಿ ಈರುಳ್ಳ ಆಮದು ಪ್ರಮಾಣ ಕಡಿಮೆಯಾಗಿ ದೇತಿಯ ಮಾರುಕಟ್ಟೆಯಲ್ಲಿ ದಿಢೀರ್ ಬೆಲೆ ಏರಿಕೆಯಾಗಿದೆ